ರೈಲು ಸಚಿವಾಲಯದಿಂದ ಸ್ವಚ್ದತಾ ಅಭಿಯಾನ ಇಂದು ಆರಂಭ ರೈಲ್ವೆ ಹಳಿಗಳ ಸ್ವಚ್ದತೆಗೆ ಗಮನ

ಈ ಯೋಜನೆಯಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಪ್ರದೇಶಕ್ಕೆ ಆಪ್ಟಿಕಲ್ ಫೈಬರ್ ಕೇಬಲ್ನ ಮೊಬೈಲ್ ಕ್ಹಿರ ದೂರವಾಣಿ ಮತ್ತು ವೇಗದ ಅಂತರ್ಜಾಲ ಸೇವೆಗಳು ಲಭ್ಯವಾಗಲಿದೆ ಮುಖ್ಯವಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಪ್ರದೇಶದ ಪ್ರವಾಸೋದ್ಯಮ ಚಟುವಟಕೆಗಳು ಗರಿಗೆದರುವ ಜೊತೆಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಲಿವೆ

ಭಾರತದ ಮುಖ್ಯ ಭೂಪ್ರದೇಶದೊಂದಿಗೆ ಈ ದ್ವೀಪಗಳು ಮತ್ತಪ್ಟು ಹೆಚ್ಚು ಸಂಪರ್ಕ ಹೊಂದುವುದಕ್ಕೆ ಸಾಧ್ಜವಾಗಲಿದೆ ಎಂದು ಹೇಳಿದ್ದಾರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಆಧುನಿಕ ದೂರ ಸಂಪರ್ಕ ವ್ಯವಸ್ಥೆ ಒದಗಿಸುವುದು ಸರ್ಕಾರದ ಬದ್ಧತೆಯಾಗಿದೆ

ಜಮ್ಮ ಕಾಶ್ತೀರದ ಪೂಂಚ್ ಜಿಲ್ಲೆಯ ಗಡಿ ನಿಯಂತ್ರಣರೇಖೆಯಲ್ಲಿ ಇಂದು ಬೆಳಗ್ಗೆ ಪಾಕಿಸ್ತಾನ ಪಡೆಗಳು ಕದನ ವಿರಾಮ ಒಪ್ಪಂದವನ್ನು ಮತ್ತೊಮ್ನ ಉಲ್ಲಂಘಿಸಿದೆ ಎಂದು ರಕ್ಷಣಾ ವಕ್ತಾರರು ತಿಳಿಸಿದ್ದಾರೆ

ಇತ್ತೀಚಿನ ವರದಿಗಳು ಬಂದಾಗ ಎರಡೂ ಕಡೆ ಪರಸ್ಪರ ಗುಂಡಿನ ಚಕಮಕಿ ಮುಂದುವರಿದಿತ್ತು

ಪಾಕಿಸ್ತಾನ ಪಡೆಗಳು ಗಡಿ ಅಂಚಿನ ತರ್ಕುಂಡಿ ಗ್ರಾಮವನ್ನು ಗುರಿಯಾಗಿಸಿಕೊಂಡು ಮಾರ್ಟರ್ ತೆಲ್ಗಳಿಂದ ದಾಳಿಯನ್ನು ನಡೆಸಿತು

ನಿನ್ನೆ ಮಾನ್ಕೋಟ್ ಶಹಪುರ್ ಕಿರ್ನಿ ಮತ್ತು ಕೃಷ್ಣಫಾಟ ಸೆಕ್ವರ್ಗಳಲ್ಲಿ ಪಾಕಿಸ್ತಾನ ಪಡೆಗಳು ಭಾರೀ ಶೆಲ್ ದಾಳಿ ನಡೆಸಿದ್ದವು

ವಿಕ್ಷ ಆನೆಗಳ ಸಂರಕ್ಷಣೆ ಜಾಗೃತಿ ದಿನದ ಸಂದರ್ಭದಲ್ಲಿ ಆನೆಗಳ ಸಂರಕ್ಷಣೆಗಾಗಿ ದೇತದಲ್ಲಿ ಕ್ಲೆಗೊಳ್ಳಲಾಗುತ್ತಿರುವ ಕ್ರಮಗಳ ಮಾಹಿತಿ ಇರುವ ದಾಖಲೆಗಳನ್ನು ಪರಿಸರ ಮತ್ತು ಅರಣ್ಣ ಸಂರಕ್ಷಣೆ ಸಚಿವ ಪ್ರಕಾಶ್ ಜಾವಡೇಕರ್ ಇಂದು ಬೆಳಗ್ಗೆ ಬಿಡುಗಡೆ ಮಾಡಿದರು ಅರಣ್ಯ ಸಂಪತ್ತು ಕ್ಷೀಣಿಸುತ್ತಿರುವ ಹಿನ್ನೆಲೆಯಲ್ಲಿ ಆನೆಗಳು ಮಾನವ ವಸತಿ ಪ್ರದೇಶಗಳತ್ತ ಬರುವ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಆನೆಗಳು ಮತ್ತು ಮಾನವರ ನಡುವಣ ಸಂಘರ್ಷ ತಗ್ಗಿಸಲು ಕೈಗೊಳ್ಳಲಾಗುತ್ತಿರುವ ಕ್ರಮಗಳನ್ನು ಸಚಿವರು ವಿವರಿಸಿದರು ಭಾರತೀಯರು ಪ್ರಾಣಿಗಳನ್ನು ಪ್ರೀತಿಸುತ್ತಾರೆ ಪ್ರಕೃತಿಯನ್ನು ಪೂಜಿಸುತ್ತಾರೆ ಪ್ರಕೃತಿ ಮತ್ತು ಪ್ರಾಣಿಗಳೊಂದಿಗೆ ಸಹ ಜೀವನ ನಮ್ಮ ಸಂಸ್ಕತಿಯ ಅವಿಭಾಜ್ಜ ಅಂಗವಾಗಿದೆ ಎಂದರು ಆನೆಗಳನ್ನು ನಿರ್ದಯವಾಗಿ ಕೊಲ್ಲುತ್ತಿರುವ ಪ್ರಕರಣಗಳನ್ನು ಸರ್ಕಾರ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು

ಇಲಾಖೆಯ ರಾಜ್ಯ ಸಚಿವ ಬಾಬುಲ್ ಸುಪ್ರಿಯೊ ಮೊದಲಾದ ಗಣ್ಣರು ಸಮಾರಂಭದಲ್ಲಿ ಭಾಗವಹಿಸಿದ್ದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಆತ್ಸನಿರ್ಧರ್ ಭಾರತ್ ಸಪ್ತಾಹಕ್ಕೆ ಚಾಲನೆ ನೀಡಲಿದ್ದಾರೆ ದೇತೀಯವಾಗಿ ಉತ್ಪಾದನೆ ಹೆಚ್ಚಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಾವಲಂಬಿ ಭಾರತದ ದೂರದೃಷ್ಟಿಗೆ ಉತ್ತೇಜನ ನೀಡುವ ನಿಟ್ಟನಲ್ಲಿ ಈ ಸಪ್ತಾಹವನ್ನು ಹಮ್ಸಿಕೊಳ್ಳಲಾಗಿದೆ

ದೇಶೀಯ ರಕ್ಷಣಾ ಉತ್ವಾದನೆಗೆ ಹೆಚ್ಚು ಒತ್ತು ನೀಡುವ ನಿಟ್ಟನಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಆತ್ಸಿರ್ಭರ್ ಭಾರತ್ಗೆ ಪ್ರಧಾನಮಂತ್ರಿ ನೀಡಿರುವ ಕರೆಯನ್ನು ಅನುಸರಿಸಿ ದೇಶೀಯ ರಕ್ಷಣಾ ಉತ್ಪಾದನೆ ಹೆಚ್ಚಿಸಲು ರಕ್ಷಣಾ ಸಚಿವಾಲಯಕ್ಕೆ ಸರ್ಕಾರದ ಕ್ರಮದಿಂದ ಸಾಧ್ವವಾಗಲಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ

ಅಭಿಯಾನದ ವೇಳೆ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಇತರ ತ್ಯಾಜ್ಯವನ್ನು ಸ್ವಚ್ದಗೊಳಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗುವುದು

ನಿಲ್ದಾಣಗಳು ರೈಲುಗಳು ಶೌಚಾಲಯಗಳು ಮತ್ತು ಚರಂಡಿಗಳನ್ನು ಸಂಪೂರ್ಣ ಸ್ವಚ್ಛಗೊಳಸಲು ಈ ಸಮಯವನ್ನು ಬಳಸಿಕೊಳ್ಳಲಾಗುವುದು

ಬೆಂಗಳೂರಿನಲ್ಲಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದ ರಾಷ್ವೀಯ ಪ್ರತಿಭಾ ಕೇಂದ್ರದಲ್ಲಿರುವ ಹಾಕಿ ಪಟು ಮನ್ದೀಪ್ ಒಂಗ್ ಅವರಲ್ಲಿ ಕೊರೊನಾ ಸೋಂಕು ದೃಢಪಟ್ಟದೆ ಎಂದು ಪ್ರಾಧಿಕಾರ ತಿಳಿಸಿದೆ

ಮನ್ದೀಪ್ ಸಿಂಗ್ ಅವರನ್ನು ಆರ್ಟ ಪಿಸಿಆರ್ ಪರೀಕ್ಷೆಗೆ ಒಳಪಡಿಸಿದಾಗ ಸೋಂಕು ದೃಢಪಟ್ಟಿತು ಎಂದು ಪ್ರಾಧಿಕಾರ ಹೇಳಿದೆ

ಒಂದು ತಿಂಗಳ ಬಿಡುವಿನ ನಂತರ ಹಾಕಿ ಪಟುಗಳು ಕ್ರೀಡಾ ಕೇಂದ್ರಕ್ಕೆ ಹಿಂತಿರುಗಿದ್ದರು ಎಂದು ಪ್ರಾಧಿಕಾರ ಹೇಳದೆ

ರಾಜೇಂದರ್ ಕೆ

ಎಸ್ ಎಲ್

ಎಸ್ ಎಲ್

ಉತ್ತೀರ್ಣಗೊಂಡ ವಿದ್ಯಾರ್ಥಿಗಳ ನೋಂದಾಯಿತ ಮೊಬ್ನೆಲ್ ದೂರವಾಣಿ ಸಂಖ್ಲೆಗೆ ಅಂಕಗಳ ವಿವರವನ್ನು ಎಸ್

ಎಸ್